ಬಾಕಿ ಉಳಿದಿರುವ ಹಂತಗಳಿಗೆ ಚುನಾವಣಾ ಪ್ರಕ್ರಿಯೆ ಚುರುಕು

ನಿನ್ನೆ ಮಧ್ಯರಾತ್ರಿಯಿಂದ ದ್ವೀಪ ದೇಶದಲ್ಲಿ ತುರ್ತು ಪರಿಸ್ಥಿತಿ

ಐಪಿಎಲ್ ಕಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಶಾಂತಿಯುತವಾಗಿ ಪ್ರಗತಿಯಲ್ಲಿದೆ

ಹೆಚ್ಚು ಕೆದಿಮೆ ಒಂದು ತಿಂಗಳಿಂದ ದಿಗ್ಗಜ ನಾಯಕರ ಅಬ್ಬರದ ಪ್ರಚಾರಕ್ಕೆ ಸಾಕ್ಷಿಯಾದ ಕರ್ನಾಟಕದ ಉತ್ತರ ಜಿಲ್ಲೆಗಳಾದ ಚಿಕ್ಸೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಮತದಾನ ಪ್ರಗತಿಯಲ್ಲಿದೆ ಇಂದು ಮತದಾನ ನಡೆಯುತ್ತಿರುವ ಬಹುತೇಕ ಜಿಲ್ಲೆಗಳಲ್ಲಿ ಈಗ ರಣಬಿಸಿಲು ಕಾಲವಾದ್ದರಿಂದ ಮತದಾನ ಮಂದಗತಿಯಲ್ಲಿ ನಡೆಯುತ್ತಿದೆ

ಅಹಿತಕರ ಘಟನೆಗಳಿಗೆ ಅವಕಾಶವಾಗದಂತೆ ಬಿಗಿ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕೇಂದ್ರ ಸಚಿವರಾದ ಅನಂತ್ ಕುಮಾರ್ ಹೆಗಡೆ ರಮೇಶ್ ಜಿಗಜಿಣಗಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ನಾಯಕ ಜಿ

ಸಿದ್ದೇಶ್ವರ್ ಮೊದಲಾದ ಪ್ರಮುಖ ನಾಯಕರ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ

ಪ್ರಮುಖ ಅಭ್ಯರ್ಥಿಗಳಾದ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಮಾಜಿ ಕೇಂದ್ರ ಸಚಿವ ಮನ್ಸುಖ್ ವಾಸವಾ ಮೋಹನ್ ಕುಂಡಾರಿಯಾ ಮತ್ತು ಭರತ್ಸಿಂಗ್ ಸೋಲಂಕಿ ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ

ಅವರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಕೇಂದ್ರ ಸಚಿವ ಕೆ ಜೆ ಅಲ್ವಾನ್ಸೋ ಶಶಿ ತರೂರ್ ಕೆ ರಾಜಶೇಖರನ್ ಸುರೇಶ್ ಗೋಪಿ ಮತ್ತು ಕೆ ಸುರೇಂದ್ರನ್ ಕಣದಲ್ಲಿದ್ದಾರೆ

ಮುಲಾಯಂ ಸಿಂಗ್ ಯಾದವ್ ಸಂತೋಷ್ ಗಂಗ್ಲಾರ್ ಜಯಪ್ರದಾ ವರುಣ್ ಗಾಂಧಿ ಶಿವ್ಪಾಲ್ ಯಾದವ್ ಮತ್ತು ಅಜಂಖಾನ್ ಕಣದಲ್ಲಿರುವ ಪ್ರಮುಖರು

ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ ಬಿಹಾರದಲ್ಲಿ ಝಾಂಝರ್ ಪುರ್ ಸುಪೌಲ್ ಅರಾರಿಯಾ ಮಾಧೇಪುರ ಮತ್ತು ಖಗಾರಿಯಾ ಈ ಐದು ಕ್ಷೇತ್ರಗಳಲ್ಲಿ ಬಿಗಿ ಭದ್ರತೆಯ ನಡುವೆ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ

ತ್ರಿಪುರಾದಲ್ಲಿ ಭಾರೀ ಭದ್ರತೆಯ ನಡುವೆ ಪೂರ್ವ ತ್ರಿಪುರಾ ಲೋಕಸಭಾ ಕ್ವೇತ್ರದಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ

ಅಂತರ ಗಡಿಭಾಗದಲ್ಲಿ ಶಂಕಿತ ಚಲನವಲನಗಳನ್ನು ನಿರೋಧಿಸಲು ಬಾಂಗ್ಲಾದೇಶದೊಂದಿಗಿನ ಗಡಿ ಭಾಗವನ್ನು ಮುಚ್ಚಲಾಗಿದೆ

ಅಸ್ಟಾಂನ ನಾಲ್ಲು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಗಿ ಭದ್ರತೆಯ ನಡುವೆ ಮತದಾನ ಪ್ರಗತಿಯಲ್ಲಿದೆ

ಬಿಜೆಪಿ ಮತ್ತು ಅದರ ಮೈತ್ರಿಪಕ್ಷಗಳಾದ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಕಾಂಗ್ರೆಸ್ ಎಐಯುಡಿಎಪ್ ಮತ್ತು ಯುಪಿಪಿಎಲ್ ಪಕ್ಷಗಳು ಕಣದಲ್ಲಿರುವ ಪ್ರಮುಖ ಪಕ್ಷಗಳಾಗಿವೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಅಹಮಾದಾಬಾದ್ನ ಮತಗಟ್ಟೆಯೊಂದರಲ್ಲಿ ಮತದಾನ ಮಾದಿದರು ನಗರದ ನಿಶಾನ್ ಪ್ರೌಢಶಾಲೆಯಲ್ಲಿ ವ್ಯವಸ್ಥೆ ಮಾಡಲಾಗಿರುವ ಮತಗಟ್ಟೆಯಲ್ಲಿ ಮೋದಿ ಮತಚಲಾಯಿಸಿದರು ಇದಕ್ಕೂ ಮುನ್ನ ಮತಗಟ್ಟೆಗೆ ಆಗಮಿಸಿದ ಅವರು ಮಾರ್ಗದುದ್ದಕ್ಕೂ ಎರಡೂ ಬದಿಗಳಲ್ಲಿ ನೆರೆದಿದ್ದ ಸಾವಿರಾರು ಜನರತ್ತ ಕೈಬೀಸಿ ಶುಭಾಶಯ ಕೋರಿದರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತಗಟ್ಟೆಯ ಬಳಿ ನರೇಂದ್ರ ಮೋದಿ ಅವರನ್ನು ಬರಮಾಡಿಕೊಂಡರು ಮತಚಲಾಯಿಸಿದ ನಂತರ ನರೇಂದ್ರ ಮೋದಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಕೆಲ ನಿಮಿಷ ಮಾತನಾದಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಚಲಾಯಿಸಬೇಕೆಂದು ಮನವಿ ಮಾಡಿಕೊಂಡರು ಭಯೋತ್ಪಾದಕರ ಅತ್ಯಾಧುನಿಕ ಸ್ಪೋಟಕ ಉಪಕರಣಗಳಿಗಿಂತೆ ಮತದಾರರ ಗುರುತಿನ ಚೀಟಿ ಹೆಚ್ಚು ಶಕ್ತಿಶಾಲಿ ಎಂದು ನರೇಂದ್ರ ಮೋದಿ ಬಣ್ಣಿಸಿದರು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾಗವಾಗಿ ಅತ್ಯಂತ ದೊಡ್ಡ ಚುನಾವಣಾ ಉತ್ಪವದಲ್ಲಿ ಹಕ್ಕು ಚಲಾಯಿಸಿರುವುದು ತಮ್ಮ ಸೌಭಾಗ್ಯವೆಂದು ಭಾವಿಸುವುದಾಗಿ ಮೋದಿ ಹೇಳಿದರು

ಕರ್ನಾಟಕದ ಐವರು ಪ್ರವಾಸಿಗರು ಬಾಂಬ್ ಸ್ಪೋಣಗಳಲ್ಲಿ ಮೃತಪಟ್ಟಿದ್ದಾರೆ ರಾಷ್ಟೀಯ ಭದ್ರತೆಯ ಖಾತರಿಗಾಗಿ ಇಂದು ಅಲ್ಲಿ ರಾಷ್ಟೀಯ ಶೋಕ ದಿನವೆಂದು ಆಚರಿಸಲಾಗುತ್ತಿದೆ

ರಾಷ್ಟೀಯ ತಾವ್ಹೀದ್ ಜಮಾತ್ ಎನ್ನುವ ಹೆಸರಿನ ಸ್ಲಳೀಯ ಉಗ್ರವಾದಿಗಳ ಗುಂಪು ಈ ಭೀಕರ ಪ್ರಕರಣವನ್ನು ನಡೆಸಿದೆ ಇದಕ್ಕೆ ವಿದೇಶಿ ಉಗ್ರರ ಬೆಂಬಲ ಪಡೆದಿರಬಹುದೆಂದು ಶ್ರೀಲಂಕಾ ಸರ್ಕಾರದ ಅಧಿಕೃತ ಹೇಳಿಕೆಯಲ್ಲಿ ಮಾಹಿತಿ ನೀಡಲಾಗಿದೆ ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ಇಂದು ರಾತ್ರಿ ನಡೆಯಲಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂದ ಮುಖಾಮುಖಿಯಾಗಲಿದೆ